ಅಗತ್ತ ವಸ್ತುಗಳನ್ನು ಎಂಆರ್ಪಿ ದರಕ್ಕಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡಿದರೆ ಕಠಿಣ ಕ್ರಮ ಆಹಾರ ಸಚಿವ ಕೆ ಗೋಪಾಲಯ್ಯ ಎಚ್ಚರಿಕೆ

ದಿನಗೂಲಿ ನೌಕರರು ಮತ್ತು ರೈತರ ಕಾರ್ಯಚಟುವಟಿಕೆಗಳಿಗೆ ವಿನಾಯಿತಿ ನೀಡಲಾಗಿದೆ

ಕೃಷಿ ಕ್ಷೇತ್ರದ ಎಲ್ಲಾ ಚಟುವಟಿಕೆಗಳಿಗೆ ವಿನಾಯಿತಿ ನೀಡಲಾಗಿದ್ದು ರೈತರು ಕೃಷಿ ಕಾರ್ಯದಲ್ಲಿ ತೊಡಗಬಹುದು ಕೃಷಿ ಉತ್ಪನ್ನಗಳನ್ನು ಖರೀದಿಸುವ ಸಂಗ್ರಹಿಸುವ ಸಂಸ್ಥೆಗಳು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಾರ್ಯನಿರ್ವಹಿಸುವ ಚಟುವಟಿಕೆಗಳು ಎಪಿಎಂಸಿ ಮಂಡಿಗಳು ಕೃಷಿ ಮಳಿಗೆಗಳು ಇಬ್ಬರು ಚಾಲಕರು ಹಾಗೂ ಓರ್ವ ಸಹಾಯಕನೊಂದಿಗೆ ಸರಕು ಸಾಗಾಣೆ ಮಾಡುವ ಎಲ್ಲಾ ವಾಹನಗಳ ಸಂಚಾರಕ್ಕೆ ಅವಕಾಶಕಲ್ಪಿಸಲಾಗಿದೆ ಹಣಕಾಸು ಮತ್ತು ಆರೋಗ್ಯ ಸಂಬಂಧಿತ ಎಲ್ಲಾ ಚಟುವಟಕೆಗಳು ಅಭಾದಿತವಾಗಿ ನಡೆಯಲಿದ್ದು ಅಗತ್ಯ ವಸ್ತುಗಳ ಸಾಗಾಟ ಉತ್ಪಾದನಾ ಚಟುವಟಿಕೆಗಳು ಸ್ಥಳೀಯ ಚಿಲ್ಲರೆ ಮತ್ತು ಸಗಟು ಮಾರಾಟ ಮಳಿಗೆಗಳು ಇ ಕಾಮರ್ಸ್ ಕಂಪನಿಗಳು ಸ್ವಯಂ ಉದ್ಯೋಗದಲ್ಲಿರುವ ಎಲೆಕ್ಟೀಷಿಯನ್ ಫ್ಲೆಂಬರ್ ಮೋಟಾರು ವಾಪನ ಮೆಕಾನಿಕ್ಗಳು ಕಾರ್ಪೆಂಟರ್ಗಳು ಕಂಟೈನ್ಮೆಂಟ್ ವಲಯಗಳನ್ನು ಹೊರತುಪಡಿಸಿ ಬೇರೆಕಡೆ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸ್ಥಳೀಯವಾಗಿ ಲಭ್ಯವಿರುವ ಕಾರ್ಮಿಕರನ್ನು ಬಳಸಿಕೊಂಡು ನಿರ್ಮಾಣ ಚಟುವಟಿಕೆ ನಡೆಸಲು ತುರ್ತು ಸೇವೆಗಳು ರಾಜ್ಯ ಮತ್ತು ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮತಿ ಪಡೆದ ಸಿಬ್ಬಂದಿಗಳ ಸಾಗಾಟಕ್ಕೆ ವಾಹನಗಳನ್ನು ಬಳಸಬಹುದಾಗಿದೆ ಸಾಮಾಜಿಕ ಅಂತರ ಮತ್ತು ಮುಖ ಗವಸು ಧರಿಸಿ ಉದ್ದೋಗ ಖಾತ್ರಿ ಯೋಜನೆಯಡಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ತೈಲ ಮತ್ತು ಅನಿಲ ಸಂಸ್ಕರಣ ವಲಯದ ಎಲ್ಲಾ ಚಟುವಟಿಕೆಗಳು ವಿದ್ದುತ್ ವಲಯದ ಕಾರ್ಯಚಟುವಟಿಕೆಗಳು ಸರಕು ಸಾಗಾಣೆ ಉದ್ಗೇತದ ಬಂದರು ಮತ್ತು ಒಳನಾಡು ಸಾರಿಗೆ ವ್ಯವಸ್ಥೆ ಮುದ್ರಣ ವಿದ್ಯುನ್ನಾನ ಮತ್ತು ಪ್ರಸಾರ ಸೇವೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ

ದಿಷಧ ತಯಾರಿಕಾ ಸಂಸ್ಥೆಗಳ ಚಟುವಟಿಕೆಗಳನ್ನು ನಡೆಸಲು ಅನುವು ಮಾಡಿಕೊಟ್ಟದ್ದು

ನೀರಾವರಿ ಯೋಜನೆಗಳು ಅಂಚೆ ಸೇವೆಗಳು ರೈಲ್ವೆ ಸರಕು ಸಾಗಾಣೆ ಕಾರ್ಯಚರಣೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಬಹುದಾಗಿದೆ

ರಾಮುಲು ತಿಳಿಸಿದ್ದಾರೆ ಮೃತಪಟ್ಟ ಚಿಕ್ಕಬಳ್ಳಾಮರದ ವ್ಯಕ್ತಿಯ ಪಾರ್ಥೀವ ಶರೀರವನ್ನು ಬೆಂಗಳೂರಿನ ವಿಕ್ಟೋರಿ ಆಸ್ಪತ್ರೆಯಲ್ಲಿ ಇದಲಾಗಿದೆ ಅಂತ್ಯ ಸಂಸ್ಕಾರವನ್ನು ಕೇಂದ್ರ ಸರ್ಕಾರದ ನಿಯಮಗಳನ್ವಯ ನಡೆಸಲಾಗುತ್ತಿದೆ ಎಂದರು

ಸೋಮಶೇಖರ್ ಸೂಚನೆ ನೀಡಿದ್ದಾರೆ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಂಜನಗೂಡಿನ ಜುಬಿಲಿಯೆಂಟ್ ಕಾರ್ಖಾನೆಯನ್ನು ತೆರೆಯುವ ಪ್ರತ್ನೆಯೇ ಇಲ್ಲ ಇಲ್ಲಿ ನೆಮ್ದಿಯಾಗಿ ಕೆಲಸ ಮಾಡುವ ವಾತಾವರಣ ನಿರ್ಮಾಣವಾಗಬೇಕು ಎಂದು ಹೇಳಿದರು

ನಂತರ ಸಚಿವರು ಯದುವಂತದ ಪ್ರಮೋದಾ ದೇವಿ ಒಡೆಯರ್ ಅವರನ್ನು ಭೇಟ ಮಾಡಿ ಕೊರೊನಾ ವೈರಸ್ ನಿಯಂತ್ರಣ ಕುರಿತು ಜಾಗ್ಬತಿ ಮೂಡಿಸುವಂತೆ ಮನವಿ ಮಾಡಿದರು

ಅಂಗಡಿ ಮಾಲೀಕರು ನ್ಯಾಯಯುತ ಬೆಲೆಯಲ್ಲಿ ಮಾರಾಟ ಮಾಡದಿದ್ದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಗೋಪಾಲಯ್ಯ ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಡೀ ದೇಶ ದಿಗ್ರಂಧನದಲ್ಲಿದ್ದು ಇಂತಹ ಸಂದರ್ಭದಲ್ಲಿ ಜನರ ಸಂಕಷ್ನಗಳಿಗೆ ಎಲ್ಲಾ ವ್ಯಾಪಾರಸ್ಥರು ಸ್ವಂದಿಸಬೇಕು ವ್ಯಾಪಾರ ವಹಿವಾಟನಲ್ಲಿ ನ್ಯಾಯ ಎತ್ತಿ ಹಿಡಿಯಬೇಕು ನ್ಯಾಯಯುತ ಬೆಲೆಯಲ್ಲಿ ಆಹಾರಧಾನ್ನಗಳು ಅಗತ್ತ ವಸ್ತುಗಳನ್ನು ಮಾರಾಟ ಮಾಡಬೇಕು ಆದರೆ ಬಹುತೇಕ ಕಡೆಗಳಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡುತ್ತಿರುವ ಕುರಿತು ದೂರುಗಳು ಬರುತ್ತಿವೆ ಪಡಿತರ ಸಾಮ್ರಿಗಳು ದಿನ ಬಳಕೆ ಮಸ್ತುಗಳು ಸ್ಥಾನಿಟ್ಟೆಸರ್ಸ್ಗಳು ಮಾಸ್ಕ್ ಗಳನ್ನು ಎಂ ಆರ್ ಪಿಗಿಂತ ಹೆಚ್ಚಿನ ದರಕ್ಕೆ ಮಾರಾಟವಾಗುತ್ತಿರುವ ಕುರಿತಂತೆ ಗ್ರಾಹಕ ವ್ದವಹಾರಗಳ ಇಲಾಖೆಯ ಅಧಿಕಾರಿಗಳು ಒಂದು ಸಾವಿರಕ್ಕೂ ಹೆಚ್ಚು ಅಂಗಡಿಗಳ ಮೇಲೆ ದಾಳಿ ಮಾಡಿ ಕ್ರಮಕ್ಯೆಗೊಂಡಿದ್ದಾರೆ ಎಂದರು ಪ್ರಧಾನ ಮಂತ್ರಿ ಗರೀಬ್ ಕಲ್ಕಾಣ್ ಅನ್ನ ಯೋಜನೆಯಡಿ ಮೂರು ತಿಂಗಳ ಕಾಲ ಪ್ರತಿಯೊಬ್ಬ ಪಡಿತರದಾರರಿಗೆ ತಲಾ ಐದು ಕೆ ಜಿ

ಹರೀಶಕುಮಾರ್ ತಿಳಿಸಿದ್ದಾರೆ

ಇದರಿಂದ ಜಿಲ್ಲೆಯಲ್ಲಿ ದೃಢಪಟ್ಟ ಸೊಂಕಿತರ ಸಂಖ್ಯೆ ಒಟ್ಟು ಹತ್ತಕೇರಿದಂತಾಗಿದೆ

ಪಿಂಜಾರ್ ಹೇಳಿದ್ದಾರೆ